ಇಂದು ರಾಷ್ಟೀಯ ವೈದ್ಯರ ದಿನ ಕೊರೊನಾ ಹೋರಾಟದಲ್ಲಿ ಮುಂಚೂಣಿ ಸೇನಾನಿಗಳಾಗಿರುವ ವೈದ್ಯ ಸಮೂಹಕ್ಕೆ ದೇಶದ ಕೃತಜ್ಞತೆ ಇಂದು ಚಾರ್ಟಡ್ ಅಕೌಂಟೆಂಟ್ಗಳ ದಿನ ಪ್ರಧಾನಮಂತ್ರಿ ಸೇರಿದಂತೆ ಗಣ್ಯರ ಅಭಿನಂದನೆ

ಉತ್ತರಾಖಂಡದಲ್ಲಿ ಪ್ರಸಿದ್ದ ಚಾರ್ಧಾಮ್ ಯಾತ್ರೆ ಆರಂಭ ಕೊರೊನಾ ಹಿನ್ನೆಲೆ ಕೇವಲ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಅವಕಾಶ

ನೇಪಾಳದ ಪ್ರಧಾನಮಂತ್ರಿ ರಾಜೀನಾಮೆಗೆ ಪಕ್ಷದ ಹಿರಿಯ ನಾಯಕರ ಆಗ್ರಹ ಭಾರತದ ಬಗ್ಗೆ ನೀಡಿರುವ ಹೇಳಿಕೆಗೆ ಖಂಡನೆ ಇಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ ಕೊರೊನಾ ಸಾಂಕ್ರಾಮಿಕದ ವಿರುದ್ದ ಅವಿರತ ಹೋರಾಟದ ಮುಂಚೂಣಿಯಲ್ಲಿರುವ ವೈದ್ಯರಿಗೆ ದೇಶದ ಪರವಾಗಿ ಕೃತಜ್ಞತಾ ಪೂರ್ವಕ ನಮನ ಸಲ್ಲಿಸುವುದಾಗಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗ್ಬಹ ಸಚಿವ ಅಮಿತ್ ಷಾ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಮೊದಲಾದ ಗಣ್ಯರು ಹೇಳಿದ್ದಾರೆ

ವೈಯಕ್ತಿಕ ಹಿತಾಸಕ್ತಿ ಬದಿಗಿರಿಸಿ ವೃತ್ತಿ ಧರ್ಮವನ್ನು ಮೆರೆಯುತ್ತಿರುವಾಗ ವೈದ್ಯರನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಬೆಂಬಲಿಸಬೇಕಾಗಿದೆ ಎಂದು ಉಪರಾಷ್ಟಪತಿ ಕರೆ ನೀಡಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಖ್ಯಾತ ವೈದ್ಯರಾಗಿದ್ದ ಡಾ

ಆ ರಾಜ್ಯದಲ್ಲಿ ಇಂದು ಸಾರ್ವತ್ರಿಕ ರಜೆ ಫೋಷಿಸುವ ಮೂಲಕ ದೇಶದ ಎಲ್ಲಾ ವೈದ್ಯರಿಗೆ ನಮನ ಸಲ್ಲಿಸಲಾಗುತ್ತಿದೆ

ರಾಯ್ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಈ ದಿನದಂದು ವೈದ್ಯಕೀಯ ರಂಗಕ್ಕೆ ಅತ್ಯುತ್ತಮ ಕೊಡುಗೆ ನೀದಿರುವ ವೈದ್ಯರಿಗೆ ಪ್ರಶಸ್ತಿ ನೀದಿ ಗೌರವಿಸಲಾಗುತ್ತದೆ ಪ್ರಯಾಗ್ರಾಜ್ನಲ್ಲಿ ಹೆಸರಾಂತ ಮರಳುಶಿಲ್ಪಿ ಸುದರ್ಶನ್ ಅನಾರೋಗ್ಯ ಪೀಡಿತ ವ್ಯಕ್ತಿಯನ್ನು ಎತ್ತಿಕೊಂಡಿರುವ ವೈದ್ಯರ ಮರಳು ಶಿಲ್ಪವನ್ನು ನಿರ್ಮಿಸುವ ಮೂಲಕ ಎಲ್ಲಾ ವೈದ್ಯರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ

ಅವರ ಸೇವೆ ಅತ್ಯಂತ ಆಳವಾದ ಮೌಲ್ಯವನ್ನು ಹೊಂದಿದೆ ಎಂದು ಹೇಳಿದ್ದಾರೆ ತಮಿಳುನಾದಿನ ನೈವೇಲಿ ಲಿಗ್ನೆಟ್ ಘಟಕದಲ್ಲಿ ಇಂದು ಬೆಳಗ್ಗೆ ಬಾಯ್ಲರ್ ಸ್ಪೋಟಗೊಂಡ ಪ್ರಕರಣ ಸಂಭವಿಸಿದೆ

ಕಡಲೂರು ಜಿಲ್ಲೆಯ ನೈವೇಲಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಘಕಟದಲ್ಲಿ ಕಳೆದ ಮೂರು ತಿಂಗಳಲ್ಲಿ ಎರಡನೇ ಬಾರಿಗೆ ಇಂತಹ ದುರಂತ ಸಂಭವಿಸಿದೆ ಇಂದು ಸಂಭವಿಸಿರುವ ಸ್ಪೋಟಕ್ಕೆ ಕಾರಣ ತಿಳಿದುಬಂದಿಲ್ಲ ತನಿಖೆ ಆರಂಭವಾಗಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಈ ವರ್ಷದ ನವೆಂಬರ್ವರೆಗೆ ಮುಂದುವರಿಸುವುದಾಗಿ ಪ್ರಧಾನ ಮಂತ್ರಿಯವರು ಘೋಷಿಸಿರುವ ಹಿನ್ನೆಲೆಯಲ್ಲಿ ಆಹಾರ ಧಾನ್ಯಗಳ ವಿತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ವಿತರಣೆ ಸಚಿವಾಲಯ ತಿಳಿಸಿದೆ

ಕೇಂದ್ರಾಡಳಿತ ಪ್ರದೇಶವಾಗಿರುವ ಜಮ್ಮು ಮತ್ತು ಕಾಶ್ಮೀರದ ಉತ್ತರ ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಸಪೋರೆ ಮಾದರಿ ನಗರದಲ್ಲಿ ಇಂದು ಬೆಳಗ್ಗೆ ಭಯೋತ್ವಾದಕರು ಹಾಗೂ ಸಿಆರ್ಪಿಎಫ್ ಸಿಬ್ಬಂದಿ ನಡುವೆ ತೀವ್ರ ಗುಂಡಿನ ಚಕಮಕಿ ನಡೆದಿದ್ದು ಸಿಆರ್ಪಿಎಫ್ನ ಓರ್ವ ಯೋಧ ಹಾಗೂ ಓರ್ವ ನಾಗರಿಕ ಸಾವನ್ನಪ್ಪಿದ್ದು ಸಿಆರ್ಪಿಎಫ್ನ ಇತರೆ ಮೂವರು ಗಾಯಗೊಂಡಿದ್ದಾರೆ

ಈ ನಡುವೆ ಗುಂಡುಗಳಿಂದ ಗಾಯಗೊಳ್ಳುವ ಸಾಧ್ಯತೆಯಿದ್ದ ಮೂರು ವರ್ಷದ ಓರ್ವ ಬಾಲಕನನ್ನು ಸಪೋರೆ ಪೊಲೀಸರು ರಕ್ಷಿಸಿದ್ದಾರೆ ಗುಂಡಿನ ಚಕಮಕಿ ನಡೆದ ಸಂಪೂರ್ಣ ಪ್ರದೇಶವನ್ನು ಸೇನಾಪಡೆಗಳು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದು ಭಯೋತ್ಪಾದಕರನ್ನು ಮಟ್ಟಹಾಕಲು ತೀವ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ

ದೆಹಲಿಯ ರಾಮ್ ಮನೋಹರ ಲೋಹಿಯಾ ಆಸ್ಪತ್ರೆಯ ಹಿರಿಯ ವೈದ್ಯ ಡಾ ಎ

ವಾರ್ಷಣೆ ಶ್ರೋತ್ಪಗಳ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ

ನ್ಯೂಸ್ ಆನ್ ಏರ್ ಕಾಮ್ ಜಾಲತಾಣ ಮತ್ತು ನಮ್ಮ ಯುಟ್ಯೂಬ್ ವಾಹಿನಿ ನ್ಯೂಸ್ ಆನ್ ಏರ್ ಆಫೀಷಿಯಲ್ ಮತ್ತು ನ್ಯೂಸ್ ಆನ್ ಏರ್ ಆಪ್ ಮೂಲಕವೂ ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ ಉಪರಾಷ್ಟ್ರಪತಿ ಎಂ

ತಮ್ಮ ಆಪ್ಯಾಯ ನಡವಳಿಕೆ ಹಾಗೂ ಬುದ್ದಿವಂತಿಕೆಯಿಂದ ವೆಂಕಯ್ಯ ಜೀ ಅವರು ರಾಜಕೀಯ ವಲಯದಾದ್ಯಂತ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ

ಬದ್ರಿನಾಥ್ ಕೇದಾರನಾಥ್ ಗಂಗೋತ್ರಿ ಮತ್ತು ಯಮುನೋತ್ರಿಯಲ್ಲಿರುವ ನಾಲ್ಕು ಪ್ರಸಿದ್ದ ದೇವಾಲಯಗಳಿಗೆ ನಿರ್ಬಂಧ ಮಾರ್ಗಸೂಚಿ ಅನುಸಾರ ಯಾತ್ರಿಕರಿಗೆ ಅನುಮತಿ ನೀಡಲಾಗುವುದು

ಪ್ರತಿಯೊಬ್ಬ ಯಾತ್ರಿಕರೂ ಸಹ ತಮ್ಮೊಂದಿಗೆ ಗುರುತಿನ ಪತ್ರ ಮತ್ತು ವಿಳಾಸ ದಾಖಲೆಗಳನ್ನು ಕಡ್ಡಾಯವಾಗಿ ಒಯ್ಯಬೇಕು ಕೊರೊನಾ ಕಂಟ್ವೆನ್ಮೆಂಟ್ ವಲಯದಿಂದ ಬರುವವರಿಗೆ ಯಾತ್ರೆಗೆ ಅನುಮತಿ ನೀಡುವುದಿಲ್ಲ ಎಂದೂ ಸಹ ಸ್ಪಷ್ಪಪದಿಸಲಾಗಿದೆ

ಉತ್ತಮ ಭವಿಷ್ಯಕ್ಕಾಗಿ ಪರಿಸರದ ಬಗ್ಗೆ ಕಾಳಜಿ ಹೊಂದುವಂತೆಯೂ ಅವರು ಮನವಿ ಮಾಡಿದ್ದಾರೆ ನೇಪಾಳದಲ್ಲಿ ಆಡಳಿತಾರೂಢ ನೇಪಾಳ ಕಮ್ಮುನಿಸ್ಟ್ ಪಾರ್ಟಿಯ ಪ್ರಮುಖ ನಾಯಕರು ಪ್ರಧಾನಮಂತ್ರಿ ಕೆ ಪಿ

ತಮ್ಮನ್ನು ಪದಚ್ಚುತಗೊಳಿಸಲು ಯತ್ನಿಸಲಾಗುತ್ತಿದೆ ಎಂದು ಪ್ರಧಾನಿ ಓಲಿ ಇತ್ನೀಚೆಗೆ ನೀಡಿರುವ ಹೇಳಿಕೆಯನ್ನು ಪ್ರತಿಭಟಿಸಿ ನಾಯಕರು ರಾಜೀನಾಮೆಗೆ ಒತ್ತಾಯಿಸುತ್ತಿದ್ದಾರೆ ಆಡಳಿತಾರೂಢ ಪ್ರಧಾನಿಯ ಅಧಿಕ್ಷತ ನಿವಾಸದಲ್ಲಿ ನಿನ್ನೆ ಪಕ್ಷದ ಪ್ರಬಲ ಸ್ಲಾಯಿ ಸಮಿತಿಯ ಸಭೆ ಮುಗಿದ ತಕ್ಷಣವೇ ಮಾಜಿ ಪ್ರಧಾನಿ ಪ್ರಚಂಡ ಕಳೆದ ಭಾನುವಾರ ಓಲಿ ನೀಡಿರುವ ಹೇಳಿಕೆಯನ್ನು ಖಂಡಿಸುವುದಾಗಿ ಪ್ರತಿಭಟಿಸಿದರು

ಪ್ರಧಾನಿ ಓಲಿ ಅವರ ಇಂತಹ ಹೇಳಿಕೆ ನೆರೆರಾಷ್ಟ್ದೊಂದಿಗೆ ನೇಪಾಳದ ಬಾಂಧವ್ಯವನ್ನು ಹದಗೆದಿಸುತ್ತದೆ ಎಂದು ಪ್ರಚಂಡ ಹೇಳಿದ್ಲಾರೆ ಹಿರಿಯ ನಾಯಕರಾದ ಮಾಧವ ಕುಮಾರ್ ನೇಪಾಳ್ ಝಾಲನಾಥ್ ಖನಲ್ ಪಕ್ಷದ ಉಪಾಧ್ಯಕ್ಷ ಬಾಮದೇವ್ ಗೌತಮ್ ಮತ್ತು ಪಕ್ಷದ ವಕ್ತಾರ ನಾರಾಯಣ್ ಕಾಜಿ ಶ್ರೇಷ್ಣ ಅವರೂ ಸಹ ಪ್ರಧಾನಿ ಓಲಿ ತಾವು ಮಾಡಿರುವ ಆರೋಪಕ್ಕೆ ಸಾಕ್ಷಾ ಧಾರವನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ